ಚುನಾವಣಾ ಆಯೋಗ ನೇಮಿಸಿರುವ ವಿಶೇಷ ಮೊಲೀಸ್ ಪರಿವೀಕ್ಷಕ ಬಿಬೆಕ್ ದುಬೆ ಇಂದು ಕೋಲ್ತತಾ ತಲುಪಲಿದ್ದಾರೆ ಪಶ್ಲಿಮ ಬಂಗಾಳದಲ್ಲಿ ಕೈಗೊಂಡಿರುವ ಚುನಾವಣಾ ಸಿದ್ದತೆ ಕುರಿತು ಅವರು ಪರಿಶೀಲನೆ ನಡೆಸುವರು ಪಶ್ಚಿಮ ಬಂಗಾಳದ ಹೆಚ್ಚುವರಿ ಮುಖ್ಯ ಚುನಾವಣಾ ಅಧಿಕಾರಿ ಸಂಜಯ್ ಬಸು ನಿನ್ನೆ ಈ ವಿಷಯ ತಿಳಿಸಿದ್ದು

ಅಲ್ಲದೇ ಪ್ರಮುಖ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಭೇಟ ಮಾಡಿ ಅವರು ಚರ್ಚೆ ನಡೆಸುವರು ಜತೆಗೆ ಕೋಲ್ಕತಾದಲ್ಲಿ ಭದ್ರತಾ ಪಡೆಗಳ ಮುಖ್ಚಿಸ್ಟರನ್ನೂ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದರು

ಮೂರು ರಾಷ್ಷಗಳ ಪ್ರವಾಸದ ಕೊನೆಯ ಚರಣದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಚಿಲಿ ದೇಶ ತಲುಪಿದ್ದಾರೆ ಕಳೆದ ರಾತ್ರಿ ಸ್ಲಾಂಟಿಯೊಗೊ ವಿಮಾನ ನಿಲ್ಲಾಣಕ್ಕೆ ಬಂದಿಳಿಯುತ್ತಿದ್ದಂತೆಯೇ ಚಿಲಿ ಪ್ರತಿನಿಧಿಗಳು ಹಾಗೂ ಭಾರತೀಯ ರಾಯಬಾರಿ ಕಚೇರಿ ಅಧಿಕಾರಿಗಳು ರಾಷ್ಟಪತಿ ಅವರಿಗೆ ಭವ್ತ ಸ್ವಾಗತ ನೀಡಿದರು ಮೂರು ದಿನಗಳ ಕಾಲ ಚಲಿಯಲ್ಲಿ ತಂಗಲಿರುವ ಕಾಮನಾಥ್ ಕೋವಿಂದ್ ಅವರು ಆ ದೇಶದ ನಾಯಕರ ಜತೆ ಪರಸ್ವರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಮಾತುಕತೆ ನಡೆಸುವರು ಅಲ್ಲದೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿಯೂ ಭಾಷಣ ಮಾಡುವರು ಉದ್ವಿಮೆದಾರರ ಜತೆಗಿನ ಸಭೆಯಲ್ಲಿ ಭಾಗವಹಿಸಲಿರುವ ರಾಷ್ಟಪತಿ ಚಲಿ ವಿಶ್ವವಿದ್ದಾಲಯದ ಯುವ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸುವರು